ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿರುವ ಹತ್ತು ಮಂದಿ ಕೇಂದ್ರ ಸಚಿವರಿಂದ ಇಂದು ಅಲ್ಲಿಯ ಹಲವು ಜಿಲ್ಲೆಗಳಲ್ಲಿ ವಿಶೇಷ ಜನಸಂಪರ್ಕ ಸಭೆಗಳು

ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಹೂಡಿಕೆ ಆಕರ್ಷಣೆಗಾಗಿ ಕೇಂದ್ರದಿಂದ ಸಮಗ ಕೈಗಾರಿಕಾ ನೀತಿಯ ಪ್ರಸ್ತಾವ

ಆಸ್ಟ್ರೇಲಿಯಾದ ಸಿದ್ಡಿ ಸಮೀಪ ಪರ್ವತೀಯ ಪ್ರದೇಶದಲ್ಲಿ ಕಾಡ್ಡಿಚ್ಚು ನಂದಿಸುತ್ತಿದ್ದ ಜಲಬಾಂಬ್ ವಿಮಾನ ಇಂದು ಬೆಳಗ್ಗೆ ಪತನ

ದಿನಪೂರ್ತಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುವುದರ ಜೊತೆಗೆ ಸಚಿವರು ಹಲವಾರು ಅಭಿವ್ವದ್ದಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ

ಜಮ್ಮ್ ಕಾಶ್ಟೀರಕ್ಕೆ ಉತ್ತಮ ಹೂಡಿಕೆ ಆಕರ್ಷಣೆಯ ಉದ್ದೇಶದಿಂದ ಕೇಂದ್ರಾಡಳಿತ ಪ್ರದೇಶಕ್ಕಾಗಿ ಸಮಗ್ರ ಕೈಗಾರಿಕಾ ನೀತಿಯೊಂದನ್ನು ಸದದಲ್ಲೇ ಪ್ರಕಟಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಕೇಂದ್ರ ಸಚಿವ ಸೋಮ್ ಪ್ರಕಾಶ್ ಸ್ದಳೀಯ ಉದ್ಯಮಿಗಳು ಮತ್ತು ವ್ಯಾಪಾರ ಸಂಘಗಳ ಪ್ರತಿನಿಧಿಗಳನ್ನು ಜಮ್ಮುವಿನಲ್ಲಿ ನಿನ್ನೆ ಭೇಟಿಯಾದಾಗ ಈ ಮಾಹಿತಿ ನೀಡಿದ್ದಾರೆ ಉದ್ದೇಶಿತ ಕೈಗಾರಿಕಾ ನೀತಿ ಜಮ್ಮು ಕಾಶ್ಮೀರದಲ್ಲಿ ಕೈಗಾರಿಕೆಗಳ ಪ್ರಗತಿಗೆ ಅಗತ್ಯ ಅನುಕೂಲಗಳನ್ನು ಕಲ್ಪಿಸಲಿದ್ದು ಎಲ್ಲ ಪಾಲುದಾರರಿಗೆ ಸಮಾಧಾನ ಮೂದಿಸಲಿದೆ ಎಂದು ಹೇಳಿದರು ಉದ್ಯಮ ವಲಯದಲ್ಲಿ ಸುಧಾರಣೆಗೆ ಮತ್ತು ದೇಶದ ಇತರ ವಲಯಗಳೊಂದಿಗೆ ಸ್ಪರ್ಧಿಸಲು ಅನುಕೂಲವಾಗುವಂತೆ ಸ್ಥಳೀಯ ಉದ್ಯಮಿಗಳಿಗೆ ಕೇಂದ್ರ ಸರ್ಕಾರ ಅಗತ್ಯ ನೆರವು ಕಲ್ವಿಸಲಿದೆ ಎಂದು ಅವರು ತಿಳಿಸಿದರು ಶ್ರೀನಗರದಲ್ಲಿ ನಿನ್ನೆ ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಸಂಪೂರ್ಣ ಮಹಿಳಾ ಸಿಬ್ಬಂದಿ ಕಾರ್ಯ ನಿರ್ವಹಿಸುವ ಅಂಚೆ ಕಚೇರಿಯನ್ನು ಉದ್ಘಾಟಿಸಿದರು ದೇಶದಲ್ಲಿ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಇಂತಹ ಅಂಚೆ ಕಚೇರಿಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಅವರು ಹೇಳಿದರು

ಈ ಕುರಿತ ಎಲ್ಲಾ ಅಧಿಕೃತ ಕಲಾಪಗಳು ಮುಗಿದಿದ್ದು ಕಠ್ಮಂಡುವಿನಿಂದ ದೆಹಲಿಗೆ ಈ ಶವಗಳನ್ನು ಕಳಿಸಲಾಗುತ್ತಿದೆ ಎಂದು ಕಠ್ಮಂಡುವಿನಲ್ಲಿ ಇರುವ ಭಾರತದ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ ಪ್ರವೀಣ್ ಕೃಷ್ಣನ್ ನಾಯರ್ ಅವರ ಪತ್ತಿ ಶರಣ್ಯ ಶಶಿ ಹಾಗೂ ದಂಪತಿಯ ಮೂವರು ಮಕ್ಕಳ ಶವಗಳನ್ನು ತಿರುವನಂತಪುರಂಗೆ ರವಾನಿಸಲಾಗುವುದು ರಂಜಿತ್ ಕುಮಾರ್ ಅಡತೋಲಾತ್ ಪುನತ್ತಿಲ್ ಮತ್ತು ಅವರ ಪತ್ನಿ ಲಕ್ಷ್ಮಿ ಹಾಗೂ ಅವರ ಮಗನ ಶವಗಳನ್ನು ಕೋಝಿಕೋಡ್ಗೆ ಕಳುಹಿಸಲಾಗುವುದು

ನೇಪಾಳದ ವಿದೇಶಾಂಗ ಸಚಿವ ಪ್ರದೀಪ್ ಕುಮಾರ್ ಗ್ಯಾವಲಿ ಈ ದುರಂತದ ಬಗ್ಗೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ನೇಪಾಳದ ಪ್ರವಾಸೋದ್ಯಮ ಇಲಾಖೆ ಪ್ರಕರಣದ ಬಗ್ಗೆ ತನಿಖೆಗೆ ಐವರು ಸದಸ್ಯರ ಸಮಿತಿಯೊಂದನ್ನು ರಚಿಸಿದ್ದು ಮೃತ ಪ್ರವಾಸಿಗರು ತಂಗಿದ್ದ ರೆಸಾರ್ಚ್ನಲ್ಲಿ ಸುರಕ್ಷತಾ ವ್ಯವಸ್ಥೆಯಲ್ಲಿ ಆಗಿರಬಹುದಾದ ಲೋಪಗಳ ಬಗ್ಗೆ ಈ ಸಮಿತಿ ತನಿಖೆ ನಡೆಸಲಿದೆ

ತಂಡ ಪರಿಶಿಷ್ಟರು ವಾಸಿಸುವ ಸೆತಾರುಪಟ್ಟುಗೆ ಭೇಟಿ ನೀದಿ ಅವರ ಯೋಗಕ್ಷೇಮ ವಿಚಾರಿಸಿತು ಹಲವು ವಿಷಯಗಳ ಬಗ್ಗೆ ಸರ್ಕಾರದ ಮಧ್ಯಸ್ಥಿಕೆ ಬಯಸಿದ ಸ್ಥಳೀಯರಿಂದ ತಂಡದ ಸದಸ್ಯರು ಜ್ಞಾಪನಾ ಪತ್ರಗಳನ್ನು ಸ್ವೀಕರಿಸಿದರು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ಮುಖ್ಯ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಿದ ತಂಡ ಬೇಟಿ ಬಚಾವೊ ಬೇಟಿ ಪಥಾವೊ ಅಭಿಯಾನಕ್ಕೂ ಚಾಲನೆ ನೀಡಿತು

ಅವರ ಸ್ಟರಣಾರ್ಥ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತಾಜಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ದೇಶದ ಅತ್ಯಂತ ಪ್ರೀತಿ ಪಾತ್ರ ಹಾಗೂ ಭಾರತ ಸ್ವಾತಂತ್ರ್ ಸಂಗ್ರಾಮದ ಅಪ್ರತಿಮ ನಾಯಕರಾಗಿದ್ದರು ನೇತಾಜಿ ಅವರ ಆತ್ಮಸ್ಟ್ವೆರ್ಯ ಹಾಗೂ ದೇಶಭಕ್ತಿ ಇಂದಿಗೂ ಜನರಿಗೆ ಸ್ಪೂರ್ತಿಯಾಗಿದೆ ಎಂದು ರಾಷ್ಟಪತಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ನೇತಾಜಿ ಅವರು ಜಿನರಲ್ಲಿ ದೇಶಪ್ರೇಮದ ಭಾವನೆಯನ್ನು ಬಿತ್ತಿ ಜೈ ಹಿಂದ್ ಎಂಬ ಘೋಷವಾಕ್ಯವನ್ನು ನೀಡಿ ಸಾವಿರಾರು ಜನರು ಸ್ವಾತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ನೀಡಿದ್ದರು ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ದು ಹೇಳಿದ್ದಾರೆ

ವಸಾಹತುಶಾಹಿತ್ವವನ್ನು ವಿರೋಧಿಸಿದ ನೇತಾಜಿ ಸುಭಾಷ್ಚಂದ್ರ ಬೋಸ್ ಅವರ ಧೈರ್ಯ ಹಾಗೂ ಅದಮ್ಯ ಕೊಡುಗೆಯನ್ನು ಭಾರತ ಸದಾ ಸ್ಟರಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನೇತಾಜಿ ಅವರು ಭಾರತೀಯರ ಅಭಿವೃದ್ದಿ ಹಾಗೂ ಯೋಗಕ್ಷೇಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದರು ಎಂದು ಅವರು ಹೇಳಿದ್ದಾರೆ ಶಿವಸೇನಾ ಸ್ಲಾಪಕ ಬಾಳಾ ಸಾಹೇಬ್ ಠಾಕ್ರೆ ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಠಾಕ್ರೆ ಅವರು ಸದಾ ಭಾರತದ ಸಂಸ್ಕೃತಿ ಹಾಗೂ ಮೌಲ್ಯಗಳನ್ನು ಎತ್ತಿಹಿಡಿದಿದ್ದರು ಸಮಾಜ ಕಲ್ಯಾಣದ ಬಗ್ಗೆ ಧ್ಲನಿ ಎತ್ತಲು ಅವರು ಎಂದೂ ಹಿಂಜರಿಯುತ್ತಿರಲಿಲ್ಲ ಎಂದು ಪ್ರಧಾನಮಂತ್ರಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುದಾನ್ ಈವರೆಗೆ ಈ ತಪಾಸಣೆ ಪ್ರಯತ್ನಗಳಲ್ಲಿ ಯಾವುದೇ ಪ್ರಕರಣ ದೃಢಪಟ್ಟಿಲ್ಲ ಸರ್ಕಾರ ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ಎಂದರು ಚೀನಾದಿಂದ ಆಗಮಿಸುವ ಪ್ರಯಾಣಿಕರು ಸಮೀಪದ ಸಾರ್ವಜನಿಕ ಆರೋಗ್ಯ ಕೇಂದ್ರಕ್ಷೆ ಭೇಟಿ ನೀದಿ ತಪಾಸಣೆಗೆ ಒಳಗಾಗುವಂತೆ ಮನವಿ ಮಾದಲಾಗಿದೆ ಎಂದು ಸುದಾನ್ ತಿಳಿಸಿದ್ದಾರೆ ಅಲ್ಲದೆ ಚೀನಾದಲ್ಲಿನ ಭಾರತೀಯ ರಾಯಭಾರ ಕಚೇರಿ ದೇಶದಲ್ಲಿ ಸೋಂಕಿತ ಪ್ರಕರಣಗಳ ಸ್ಥಿತಿಗತಿ ಕುರಿತು ಮಾಹಿತಿ ಪಡೆದು ಆರೋಗ್ಯ ಸಚಿವಾಲಯಕ್ಕೆ ಒದಗಿಸುತ್ತಿದೆ ಎಂದು ಅವರು ಹೇಳಿದರು ಚೀನಾಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಕೆಲವು ಸೂಚಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಡ್ಡಾಯವಾಗಿ ಅನುಸರಿಸುವಂತೆ ಆರೋಗ್ಯ ಸಚಿವಾಲಯ ಭಾರತೀಯರಿಗೆ ಸೂಚನೆ ನೀಡಿದೆ

ಅಮೆರಿಕ ಹಾಂಗ್ಕಾಂಗ್ ಮಕಾವೊ ಮತ್ತು ಮೆಕ್ಸಿಕೋಗಳಲ್ಲೂ ಮಾರಣಾಂತಿಕ ಸೋಂಕು ಪ್ರಕರಣಗಳು ವರದಿಯಾಗಿವೆ

ದೆಹಲಿಯ ರಾಜಪಥದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಪರೇಡ್ ವಂದನೆಯನ್ನು ಸ್ವೀಕರಿಸಲಿದ್ದಾರೆ ಈ ಬಾರಿ ಸಮಾರಂಭದ ಮುಖ್ಯ ಅತಿಥಿಯಾಗಿ ಬ್ರೆಜಿಲ್ನ ರಾಷ್ಟಾಧ್ಯಕ್ಷ ಝೈರ್ ಬೋಲ್ಸೊನಾರೊ ಅವರು ಭಾಗವಹಿಸಲಿದ್ದಾರೆ ಭವ್ಯ ಪಥಸಂಚಲನದ ಅಂತಿಮ ತಾಲೀಮು ಇಂದು ಬೆಳಿಗ್ಗೆ ರಾಜಪಥದಲ್ಲಿ ನಡೆಯಿತು ಇದನ್ನು ವೀಕ್ಷಿಸಲು ದೊಡ್ಡ ಸಂಖ್ಯೆಯಲ್ಲಿ ಜನರು ನೆರೆದಿದ್ದರೆಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ

ದೇಶದ ಗಣರಾಜ್ಯ ದಿನದ ಪ್ರಧಾನ ಪಥಸಂಚಲನದಲ್ಲಿ ತಮ್ಮ ರಾಜ್ಯದ ಸಂಸ್ಕೃತಿಯನ್ನು ಬಿಂಬಿಸಲು ಅವಕಾಶ ದೊರೆತಿರುವ ಬಗ್ಗೆ ತಮಗೆ ಅತೀವ ಹೆಮ್ಮೆಯಾಗಿರುವುದಾಗಿ ಈ ಸ್ತಬ್ದ ಚಿತ್ರಗಳ ನಿರ್ಮಾಪಕರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ಪ್ರತಿಕ್ರಿಯಿಸಿದ್ದಾರೆ

ಭಾರತೀಯ ವಾಯುಪಡೆಗೆ ಕೆಲ ದಿನಗಳ ಹಿಂದಷ್ಟೇ ಸೇರ್ಪಡೆಗೊಂಡಿರುವ ಚಿನೂಕ್ ಮತ್ತು ಅಪಾಚೆ ಹೆಲಿಕಾಪ್ಸರ್ಗಳ ಹಾರಾಟ ಈ ಬಾರಿಯ ಪ್ರಧಾನ ಗಣರಾಜ್ಯೋತ್ವವ ಪಥಸಂಚಲನದ ಪ್ರಮುಖ ಆಕರ್ಷಣೆಯಾಗಲಿದೆ ಇದರೊಂದಿಗೆ ಸುಖೋಯ್ ಮತ್ತು ಸುಧಾರಿತ ಲಘು ಹೆಲಿಕಾಪ್ಸರ್ಗಳು ಕೂಡ ಅಂದು ರಾಜಪಥದ ಮೇಲೆ ಹಾರಾಟ ನಡೆಸಲಿವೆ

ಆಸ್ಟ್ರೇಲಿಯಾದ ಸಿಡ್ಡಿ ಸಮೀಪ ಪರ್ವತೀಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ನಂದಿಸುವ ಕಾರ್ಯಾಚರಣೆಗಾಗಿ ನೀರಿನ ಟ್ಯಾಂಕರ್ ಒಯ್ಯುತ್ತಿದ್ದ ವಿಮಾನವೊಂದು ಇಂದು ಬೆಳಗ್ಗೆ ಪತನಗೊಂಡಿರಬಹುದೆಂದು ಸಂದೇಹಿಸಲಾಗಿದೆ ಬೆಂಕಿಯನ್ನು ಆರಿಸಲು ದೊಡ್ಡ ಟ್ಯಾಂಕರ್ನಲ್ಲಿ ನೀರು ಒಯ್ಯುತ್ತಿದ್ದ ಈ ವಿಮಾನ ಮೊನಾರೊ ವಲಯದಲ್ಲಿ ಸಂಚಿರಿಸುತ್ತಿದ್ದಾಗ ಸಂಪರ್ಕ ಕಡಿತಗೊಂಡಿತು ವಿಮಾನ ಅಪಘಾತಕ್ಷೀಡಾಗಿರಬಹುದು ಎಂದು ನ್ನೂ ಸೌತ್ ವೇಲ್ಸ್ನ ಗ್ರಾಮೀಣ ಅಗ್ನಿಶಾಮಕ ಸೇವೆ ಹೇಳಿಕೆ ನೀಡಿದೆ